ಯಡಿಯೂರಪ್ಪ ಆರೋಪ

ಇಲ್ಲದಿದ್ದರೆ ಅಭಿವೃದ್ಧಿ ಕುಂಠಿತವಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕೋರಮಂಗಲದ ಕರ್ನಾಟಕ ಮೀಸಲು ಪೊಲೀಸ್ ಪಡೆ ಮೈದಾನದಲ್ಲಿ ನಿನ್ನೆ ಆಯೋಜಿಸಿದ್ದ ಪೊಲೀಸ್ ಸಂಸ್ಕರಣಾ ದಿನಾಚರಣೆಯಲ್ಲಿ ಹುತಾತ್ಮ ಪೊಲೀಸರಿಗೆ ಗೌರವ ನಮನ ಸಲ್ಲಿಸಿ ಮಾತನಾಡಿದ ಅವರು ಕಠಿಣ ಪರಿಸ್ಥಿತಿಯಲ್ಲಿ ತಮ್ಮ ಜೀವ ಒತ್ತೆ ಇಟ್ಟು ಪೊಲೀಸರು ಕೆಲಸ ಮಾಡುತ್ತಾರೆ ದೇಶಕ್ಕಾಗಿ ತಮ್ಮ ಪೂಣ ತ್ವಾಗ ಮಾಡಿರುವ ಪೊಲೀಸರು ಯೋಧರು ಸದಾ ಸ್ವರಣೀಯರು ಎಂದರು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಕಾರ್ಯ ನಿರ್ವಹಿಸುವ ಪೊಲೀಸರಿಗೆ ಅಗತ್ಯ ಸೌಲಭ್ಯ ಒದಗಿಸಲು ಮತ್ತು ಅವರ ಕುಟುಂಬದವರಿಗೆ ಸೂಕ್ತ ರಕ್ಷಣೆ ಒದಗಿಸಲು ಸರ್ಕಾರದ ಬದ್ಧವಾಗಿದೆ ಪೊಲೀಸ್ ಸಿಬ್ಬಂದಿಯ ವೇತನ ತಾರತಮ್ಮ ನಿವಾರಣೆಗೆ ಸರ್ಕಾರ ಗಮನ ಹರಿಸಿದ್ದು ಮಧ್ಯಂತರ ಪರಿಹಾರವಾಗಿ ಅನೇಕ ಸವಲತ್ತು ಘೋಷಿಸಿದೆ

ಪೊಲೀಸ್ ಇಲಾಖೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಅತ್ಯಗತ್ಯ ಇಲ್ಲದಿದ್ದರೆ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಅಪರಾಧ ಕೃತ್ಯಗಳನ್ನು ಎಸಗುವ ಸಂಘಟತ ಅಪರಾಧಿಗಳನ್ನು ಪತ್ತೆ ಹಚ್ಚುವುದು ಕಪ್ಪವಾಗುತ್ತದೆ ಈ ನಿಟ್ಟನಲ್ಲಿ ಇಲಾಖೆ ಆಧುನೀಕರಣಕ್ಕೆ ಸರ್ಕಾರ ಆದ್ದತೆ ನೀಡಿದೆ ಎಂದು ಅವರು ಹೇಳಿದರು

ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದರು ಇತ್ತೀಚೆಗೆ ಸುರಿದ ಮಳೆ ನೀರು ವ್ವರ್ಥವಾಗಿ ಅನ್ವ ರಾಜ್ಯಗಳಿಗೆ ಹರಿಯುತ್ತಿರುವ ಕಾರಣ ಮತ್ತೆ ಯರಗೋಳ್ ಯೋಜನೆ ಪ್ರಸ್ತಾಪವಾಗುತ್ತಿದೆ ಸಾರ್ವಜನಿಕರೂ ಯೋಜನೆ ಹಾಗೂ ನೀರಿನ ಕುರಿತು ಅಭಿಪ್ರಾಯ ತಿಳಿಸುತ್ತಿದ್ದಾರೆ ಹಾಗಾಗಿ ತಿಂಗಳೊಳಗೆ ಕಾಮಗಾರಿಗೆ ಚಾಲನೆ ನೀಡಿ ಶೀಘ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು

ಕಾಲೇಜು ಶಿಕ್ಷಣಕ್ಕೆ ವಿದ್ವಾರ್ಥಿಗಳ ಪ್ರವೇಶಾತಿ ಉತ್ತೇಜಿಸುವ ಉದ್ದೇಶದಿಂದ ಪ್ರಥಮ ಹಂತದಲ್ಲಿ ಜಿಲ್ಲೆಗೊಂದರಂತೆ ಸರಕಾರಿ ವಸತಿಯುತ ಕಾಲೇಜು ಕಾರ್ಯಾರಂಭ ಮಾಡಲಿವೆ ಎಂದು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಡಾ

ದೇತದಲ್ಲಿ ಉನ್ನತ ಶಿಕ್ಷಣಕ್ಕೆ ಶ್ರವೇತ ಪಡೆಯುವವರ ಸಂಖ್ಯೆ ಶೇ

ಬಡತನ ಆರ್ಥಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶಾತಿ ಕಡಿಮೆ ಸಂಬ್ಯೆಯಲ್ಲಿದೆ ಅದನ್ನು ಹೆಚ್ಚಿಸುವ ಉದ್ದೇಶದಿಂದ ವಿದ್ಕಾರ್ಥಿಗಳನ್ನು ಆಕರ್ಷಿಸುವ ನಿಟ್ಟನಲ್ಲಿ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು ಮೊರಾರ್ಜಿ ದೇಸಾಯಿ ವಸತಿಯುತ ಕಾಲೇಜು ಮಾದರಿಯಲ್ಲಿ ಇಲ್ಲಿ ಉಚಿತ ಶಿಕ್ಷಣ ನೀಡಲಾಗುವುದು

ಮುಂದಿನ ಐದು ವರ್ಷಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶಾತಿಯನ್ನು ಶೇ

ರೇವಣ್ಣ ಸ್ಪಪ್ಪಪಡಿಸಿದ್ದಾರೆ

ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಅವಕಾಶ ದೊರೆಯಲಿದೆ ಎಂದು ಹೇಳದ್ದೇನೆ ಆದರೆ ಇದನ್ನು ಕೆಲವು ಮಾಧ್ಯಮಗಳು ತಪ್ಪಾಗಿ ಅರ್ಥೈಸಿವೆ ಎಂದು ತಿಳಿಸಿದ್ದಾರೆ ಹೈದರಾಬಾದ್ ಕರ್ನಾಟಕ ಭಾಗದ ಜನರು ತಮ್ಮ ಹೇಳಿಕೆಯನ್ನು ತಪ್ಪಾಗಿ ಭಾವಿಸುವುದು ಬೇಡ ತಮಗೆ ಯಾರ ಭಾವನೆಗಳಿಗು ನೋವುಂಟು ಮಾಡುವ ಉದ್ದೇಶವಿಲ್ಲ ಎಂದಿದ್ದಾರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿಯೇ ನಮ್ಮ ಮುಖ್ಯ ಉದ್ದೇಶ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಭಾಗದ ಸಂಪೂರ್ಣ ಅಭಿವೃದ್ಧಿ ಕನಸು ನನ್ನದಾಗಿದೆ ಆ ಭಾಗದ ಜನತೆ ಪ್ರಚೋದನೆಗಳಿಗೆ ಆಸ್ಪದ ನೀಡದೆ ಪ್ರತಿಭಟನೆಯಂತಹ ಕೃತ್ಯಗಳಿಗೆ ಮುಂದಾಗಬಾರದು ಎಂದು ಮನವಿ ಮಾಡಿದ್ದಾರೆ

ಎಸ್ ಮೂಲಕ ಪ್ರಧಾನಮಂತ್ರಿ ಅವರಿಗೆ ಸಲಹೆಗಳನ್ನು ರವಾನಿಸುವ ಮತ್ತೊಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ

ಇ

ಎಂ ಎಲ್ ಪಾವತಿಸಬೇಕಾದ ದಂಡವನ್ನು ಕರ್ನಾಟಕ ವಿದ್ಯುತ್ ನಿಗಮದ ಕೆಪಿಸಿಎಲ್ ಮೂಲಕ ಭರಿಸಿರುವ ರಾಜ್ಯ ಸರ್ಕಾರ ಭಾರೀ ಹಗರಣದಲ್ಲಿ ಭಾಗಿಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡಿಯೂರಪ್ಪ ಆರೋಪಿಸಿದ್ದಾರೆ

ಈ ಹಣವನ್ನು ಕೆಪಿಸಿಎಲ್ ಭರಿಸಿದ್ದು ಇದರ ಅಧ್ಯಕ್ಷರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಕ್ಕೆ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಹಾಗೂ ಇಂಧನ ಸಚಿವ ಡಿ

ಶಿವಕುಮಾರ್ ಅವರು ಕಂಪನಿಯೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿರುವುದು ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಒತ್ತಾಯಿಸಿದರು ಕಲ್ಲಿದ್ದಲು ಗುತ್ತಿಗೆ ರದ್ದು ಕುರಿತು ಮಾಜಿ ಮುಖ್ಚಮಂತ್ರಿ ಯಡಿಯೂರಪ್ಪ ಬೇಜವಾಬ್ದಾರಿ ಆರೋಪ ಮಾಡಿದ್ದಾರೆ ಎಂದು ಇಂಧನ ಸಚಿವ ಡಿ

ಶಿವಕುಮಾರ ಪ್ರತಿಕ್ರಿಯಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಸುದ್ಬಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕುರಿತು ದಾಖಲೆಗಳಿದ್ದರೆ ಎಲ್ಲರಿಗೂ ತಲುಪಿಸಲಿ ಯಾವುದೇ ತನಿಖೆ ನಡೆಯಲಿ ಎದುರಿಸಲು ಸಿದ್ದ ಎಂದರು ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ವಾಜಪೇಯ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಅನುಮತಿ ನೀಡಲಾಗಿತ್ತು

ನಂತರ ಸುಪ್ರಿಂ ಕೋರ್ಟ ಕೋಲ್ ಬ್ಲಾಕ್ ರದ್ದುಪಡಿಸಿತ್ತು ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ದೇವೆ ದುಡ್ಡು ಕಟ್ಟದಿದ್ರೆ ನಮ್ಮ ಬಳಿ ಉಳಿಯುತ್ತಿರಲಿಲ್ಲ ರಾಜ್ಯದ ಹಿತದ್ಯಪ್ಪಿಯಿಂದ ನಿರ್ಧಾರ ಮಾಡಿದ್ದೇವೆ ಇದರಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಎಂದು ಸ್ಪಪ್ಪಪಡಿಸಿದರು

ಶಿವಕುಮಾರ ರಾಜ್ಯದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಾಸಕ ಅಶ್ವಕ್ಕನಾರಾಯನ ಸಂಸದ ಪಿ

ಮೋಹನ್ ಮತ್ತು ಬಿಜೆಪಿ ಓಬಿಸಿ ಮೋರ್ಚಾದ ಅಧ್ಯಕ್ಷ ಬಿ

ಪುಟ್ಟಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂಧನ ಇಲಾಖೆ ಹೊಣೆ ಹೊತ್ತಿರುವ ಶಿವಕುಮಾರ ಇಲಾಖೆ ಹಿತಾಸಕ್ತಿ ಕಾಪಾಡುವ ಕೆಲಸ ಮಾಡಬೇಕಿತ್ತು ತಪ್ಪು ಮಾಡಿಲ್ಲ ಎನ್ನುವುದಾದರೆ ಸಿಬಿಐ ತನಿಖೆ ನಡೆಸಲು ಸರ್ಕಾರ ಪತ್ರ ಬರೆಯಲಿ ಎಂದರು ಆರೋಪದ ದಾಖಲೆಗಳನ್ನು ಸೋನಿಯಾ ಗಾಂಧಿ ರಾಜ್ಯ ಉಸ್ತುವಾರಿ ವೇಣುಗೋಪಾಲ ಮಲ್ಲಿಕಾರ್ಜುನ ಖರ್ಗೆಗೆ ಕಳುಹಿಸಿಕೊಡಲಾಗುವುದು ಕಲ್ಲಿದ್ದಲು ಹಗರಣ ಮತ್ತು ಸರ್ಕಾರದ ಮೇಲಿರುವ ಹಗರಣ ಕುರಿತು ವಿಪಕ್ಷವಾಗಿ ಬಿಜೆಪಿ ಈ ಅಕ್ರಮದ ವಿರುದ್ಧ ಅಧಿವೇಶನದಲ್ಲಿ ಧ್ವನಿ ಎತ್ತಲಿದೆ ಎಂದು ಅವರು ಹೇಳಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗು ಇಂಧನ ಸಚಿವ ಡಿ

ದೇವೇಗೌಡ ಹೇಳಿದ್ದಾರೆ ರಾಮನಗರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಡಿಸೆಂಬರ್ ಅಂತ್ತದಲ್ಲಿ ಪಟ್ಟ ಬಿಡುಗಡೆ ಮಾಡುವಂತೆ ಹೇಳಿದ್ದೆ ಆದರೆ ಕುಮಾರಸ್ವಾಮಿ ಅನಾರೋಗ್ಧದ ಹಿನ್ನೆಲೆಯಲ್ಲಿ ಆದು ವಿಳಂಬವಾಗಲಿದೆ ಎಂದರು ಈಗಾಗಲೇ ಟಕೆಟ್ ಹಂಚಿಕೆ ಕುರಿತು ಸಭೆಗಳನ್ನು ನಡೆಸಲಾಗಿದೆ ಒಂದು ಕ್ಷೇತ್ರದಲ್ಲಿ ಒಬ್ಬರು ಭ್ಯರ್ಥಿಯಾದರೆ ಒಮ್ದತ ಆಯ್ಕೆ ಒಂದಕ್ಕಿಂತ ಹೆಚ್ಚು ಆಕಾಂಕ್ಷಿಗಳ ಸ್ಪರ್ಧೆ ಉಂಟಾದಲ್ಲಿ ರಾಜ್ಯಾಧ್ವಕ್ಷರು ಮತ್ತು ಪ್ರಮುಖರ ಸಮ್ಮಖದಲ್ಲಿ ಅಭ್ವರ್ಥಿಗಳ ಆಯ್ತೆ ಮಾಡಲಾಗುವುದು ಎಂದು ಅವರು ಹೇಳಿದರು

ಭಾರತ ಸರ್ಕಾರದ ಶ್ರವಾಸೋದ್ಯಮ ಸಂಸ್ಕೃತಿ ಸಚವಾಲಯ ಹಾಗೂ ರಾಜ್ಯ ಶ್ರವಾಸೋದ್ಯಮ ಇಲಾಖೆ ಬಳ್ಳಾರಿ ಜಿಲ್ಲಾಡಳಿತದೊಂದಿಗೆ ಹಮ್ಮಿಕೊಂಡಿರುವ ಪರ್ಯಟನ ಪರ್ವ ಮತ್ತು ಹಂಪಿ ಉತ್ಸವದ ಅಂಗವಾಗಿ ಒಂದು ವಾರ ಕಾಲದ ಗೋಡೆ ಬರಹ ಚಿತ್ರಕಲಾ ಉತ್ಸವ ನಿನ್ನೆ ಹೊಸಪೇಟೆಯಲ್ಲಿ ಆರಂಭಗೊಂಡಿತು ಬಯೊಮೆಟ್ರಿಕ್ ಗುರುತಿನ ಸಂಬ್ಯೆಯ ಆಧಾರ್ ಅನ್ನು ಬ್ಯಾಂಕ್ ಖಾತೆಗಳಿಗೆ ಸಂಪರ್ಕ ಕಲ್ಪಿಸುವುದು ಕಡ್ಡಾಯ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಪಷ್ಟಪಡಿಸಿದೆ